ರೈತರು ಸ್ವಾವಲಂಬಿಗಳಾಗುವುದನ್ನು ಬಯಸದವರಿಂದ ಮಾತ್ರ ಕೃಷಿ ಕ್ಷೇತ್ರದ ಸುಧಾರಣೆಗಳಿಗೆ ವಿರೋಧ ಪ್ರಧಾನಮಂತ್ರಿ ನರೇಂದ್ರಮೋದಿ

ಕಾಸರಕೋಡು ಪಡುಬಿದ್ರಿ ಗುಜರಾತ್ನ ಶಿವರಾಜ್ಮರ ದಿಯೂನ ಘೋಘ್ಲಾ ಕೇರಳದ ಕಪ್ಪಡ್ ಅಂಧ್ರಪ್ರದೇಶದ ಋಷಿಕೊಂಡ ಒಡಿಶಾದ ಗೋಲ್ಡನ್ ಬೀಚ್ ಅಂಡಮಾನ್ನ ರಾಧಾನಗರ ಕಡಲತೀರಗಳಿಗೆ ಬ್ಲೂ ಫ್ಲಾಗ್ ದೊರಕಿದೆ ಕರಾವಳಿ ಪ್ರದೇಶಗಳಲ್ಲಿ ಮಾಲಿನ್ಯ ನಿಯಂತ್ರಣಕ್ಕಾಗಿ ಭಾರತಕ್ಕೆ ಅಂತಾರಾಷ್ಷೀಯ ಅತ್ಯುತ್ತಮ ಅಭ್ಯಾಸಗಳು ವಿಭಾಗದಡಿಯಲ್ಲಿ ಅಂತಾರಾಷ್ಷೀಯ ತೀರ್ಮಗಾರರ ತಂಡ ಮೂರನೇ ಬಹುಮಾನ ನೀಡಿವೆ

ಲೋಕ ನಾಯಕ ಜಯಪ್ರಕಾಶ್ ನಾರಾಯಣ್ ಹಾಗೂ ಸಮಾಜ ಸುಧಾರಕ ನಾನಾಜಿ ದೇಶ್ಮುಖ್ ಅವರ ಜಯಂತಿಯನ್ನು ದೇಶಾದ್ಭಂತ ಇಂದು ಆಚರಿಸಲಾಯಿತು ಸ್ನಾತಂತ್ರ್ ಹೋರಾಟಗಾರರು ಆಗಿದ್ದ ಜಯಪ್ರಕಾಶ್ ನಾರಾಯಣ ಅವರು ಪ್ರಜಾಪ್ರಭುತ್ಲದ ರಕ್ಷಣೆಗೆ ಸತತವಾಗಿ ಹೋರಾಟ ನಡೆಸಿದ ಮಹಾನ್ ನಾಯಕ ಎಂದು ಗಣ್ಡರು ಸ್ತರಿಸಿದ್ದಾರೆ ಪ್ರಜಾಪ್ರಭುತ್ತದ ಮೌಲ್ಯವನ್ನು ಎತ್ತಿ ಹಿಡಿಯಲು ಚಳವಳಿ ಮೂಲಕ ದೇಶಾದ್ಯಂತ ಜಾಗ್ಬತಿ ಮೂಡಿಸಿದ್ದ ಜಯಪ್ರಕಾಶ್ ನಾರಾಯಣ್ ತುರ್ತು ಪರಿಸ್ಟಿತಿಯ ವಿರುದ್ದದ ಹೋರಾಟದಲ್ಲಿ ಮುಂಜೂಣಿಯಲ್ಲಿದ್ದರು ರಾಜಕೀಯ ನಾಯಕರಲ್ಲಿ ಮೌಲ್ಯಗಳ ರಕ್ಷಣೆಯನ್ನು ಒಗ್ಗೂಡಿಸಿದ ಕೀರ್ತಿ ಜೆ ಪಿ ಯವರಿಗೆ ಸಲ್ಲುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಭಾರತ ರತ್ನ ನಾನಾಜಿ ದೇಶ್ಮುಖ್ ಅವರ ಕೊಡುಗೆಯನ್ನು ಸ್ಪರಿಸಿರುವ ಪ್ರಧಾನಮಂತ್ರಿ ಅವರು ನಾನಾಜಿ ಅವರು ಲೋಕನಾಯಕ ಜೆ ಪಿ ಅವರ ಅತ್ಯಂತ ನಿಷ್ಣಾವಂತ ಅನುಯಾಯಿಯಾಗಿದ್ದರು

ಪಿ ಅವರ ಸಿದ್ದಾಂತ ಮತ್ತು ಚಿಂತನೆಗಳನ್ನು ಜನಪ್ರಿಯಗೊಳಿಸಲು ನಿರಂತರ ಕೆಲಸ ಮಾಡಿದ್ದರು ಗ್ರಾಮೀಣ ಅಭಿವ್ದದ್ಲಿಗೆ ಅವರು ಕ್ಷೆಗೊಂಡ ಕಾರ್ಯಕ್ರಮಗಳು ಇಂದಿಗೂ ಪ್ರಸ್ತುತವಾಗಿದೆ ಎಂದು ಹೇಳಿದ್ದಾರೆ ಇಂದು ಇಬ್ಲರು ಮಹಾನ್ ನಾಯಕರ ಕೊಡುಗೆಯನ್ನು ಸ್ಪರಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದರ್ಶ ಹಾಗೂ ತತ್ನಗಳನ್ನು ಪಾಲಿಸುವ ಮೂಲಕ ಅವರಿಗೆ ನಾವೆಲ್ಲರೂ ಗೌರವ ಸಲ್ಲಿಸೋಣ ಎಂದು ತಮ್ನ ಸಂದೇಶದಲ್ಲಿ ಹೇಳಿದ್ದಾರೆ

ವೆಂಕಯ್ಯನಾಯ್ಡು ಸಮಾಜವಾದಿ ಸಿದ್ದಾಂತದ ನಾಯಕ ಸ್ವಾತಂತ್ರ್ಯ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್ ಅವರು ಪ್ರಜಾಪ್ರಭುತ್ತದ ರಕ್ಷಣೆಗೆ ನೀಡಿರುವ ಕೊಡುಗೆ ಅಪಾರವಾದುದು ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ನಾನಾಜಿ ದೇಶ್ಮುಖ್ ಅವರಿಗೂ ಗೌರವ ನಮನ ಸಲ್ಲಿಸಿರುವ ಅವರು ದೇಶದ ಗ್ರಾಮೀಣ ಪ್ರದೇಶದ ಅಭಿವ್ಬದ್ದಿಯ ಜತೆಗೆ ದೂರದ್ಭಷ್ಟಿಯನ್ನು ಹೊಂದಿರುವ ಮಹಾನ್ ಚೇತನ ಎಂದು ಬಣ್ಣಿಸಿದ್ದಾರೆ ಉಭಯ ಧುರೀಣರ ಸೇವೆ ಅನನ್ನ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಅವರು ಸಂದೇಶದಲ್ಲಿ ತಿಳಿಸಿದ್ದಾರೆ ರೈತರು ಸ್ವಾವಲಂಬಿಗಳಾಗುವುದನ್ನು ಬಯಸದವರು ಕೃಷಿ ಕ್ಷೇತ್ರದ ಸುಧಾರಣೆಗಳನ್ನು ವಿರೋಧಿಸುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ವಿರೋಧಪಕ್ಷಗಳ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಸಣ್ಣ ರೈತರಿಗೆ ಮೀನುಗಾರರಿಗೆ ಮತ್ತು ಹೈನುಗಾರಿಕೆ ನಡೆಸುವವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡಿದ್ದರಿಂದ ಮಧ್ಯವರ್ತಿಗಳಿಗೆ ಹೋಗುತ್ತಿದ್ದ ಅಕ್ರಮ ಹಣ ನಿಂತು ಹೋಗಿದ್ದು ಇದರಿಂದ ಅವರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಟೀಕಿಸಿದರು ಯೂರಿಯಾಕ್ಕೆ ಬೇವು ಲೇಪನ ಎಲ್ಲಾ ರೈತರಿಗೆ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮುಂತಾದ ಯೋಜನೆಗಳಿಂದಾಗಿ ಸೋರಿಕೆಯಾಗುತ್ತಿದ್ದ ಹಣ ನಿಂತು ಹೋಗಿದೆ ಇದರಿಂದ ತೊಂದರೆಗೊಳಗಾದವರು ಮಾತ್ರ ಇಂದು ಕ್ಷಷಿ ವಲಯದ ಸುಧಾರಣೆಯನ್ನು ವಿರೋಧಿಸುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ಆರೋಪಿಸಿದರು

ಬಿಜೆಪಿ ಸಂಸ್ವಾಪಕ ಸದಸ್ಯರಲ್ಲಿ ಒಬ್ಬರಾಗಿರುವ ವಿಜಯರಾಜೇ ಸಿಂಧಿಯಾ ಅವರು ಗ್ವಾಲಿಯರ್ನ ರಾಜಮಾತೆ ಎಂದೇ ಪ್ರಸಿದ್ದರಾಗಿದ್ದಾರೆ ವಿಜಯರಾಜೇ ಸಿಂಧಿಯಾ ಜನ್ನಶತಮಾನೋತ್ಸವದ ಅಂಗವಾಗಿ ಈ ನಾಣ್ಯವನ್ನು ಬಿಡುಗಡೆ ಮಾಡಲಾಗುತ್ತಿದೆ ನಾಳೆ ನಡೆಯುವ ಜನ್ನಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸಿಂದಿಯಾ ಅವರ ಕುಟುಂಬ ಸದಸ್ನರು ಇತರ ಗಣ್ಣರು ದೇಶದ ವಿವಿಧ ಕಡೆಗಳಲ್ಲಿ ವರ್ಚುಯಲ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ವಿಶ್ಲದಲ್ಲಿಯೇ ಭಾರತದಲ್ಲಿ ಅತಿ ವೇಗವಾಗಿ ಚೇತರಿಕೆ ಪ್ರಮಾಣ ಹೆಚ್ಚಳ ಕಂಡು ಬಂದಿದ್ದು ಸಾವಿನ ಸಂಖ್ಯೆ ಇಳಿಮುಖವಾಗಿದೆ

ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿತ್ತು

ಜಾರ್ಖಂಡ್ನ ಧುಮ್ಕಾ ಕ್ಷೇತ್ರದಿಂದ ಮಾಜಿ ಸಚಿವ ಡಾ ಲೂಯಿಸ್ ಮರಾಂಡಿ ಛತ್ತೀಸ್ಫಡದ ಮರ್ವಾಹಿ ಕ್ಷೇತ್ರದಿಂದ ಡಾ ಗಂಭೀರ್ ಸಿಂಗ್ ಒಡಿಶಾದ ತಿರ್ಲೋಲ್ ಕ್ಷೇತ್ರದಿಂದ ರಾಜ್ಕಿಶೋರ್ ಬೆಹ್ರಾ ಗುಜರಾತ್ನ ಧಾರಿ ಕ್ಷೇತ್ರದಿಂದ ಜೆ ವಿ ಕಕಾಡಿಯಾ ಮಣಿಮರದ ವಾಂಗೋಹಿ ಕ್ಷೇತ್ರದಿಂದ ಒಯಿನಮ್ ಲುಕೋಹಿ ಸಿಂಗ್ ಅವರನ್ನು ಬಿಜೆಪಿ ಕಣಕ್ಷಿಳಿಸಿದೆ

ಮುಂಬರುವ ವಿಧಾನಸಭಾ ಚುನಾವಣೆಗೆ ಪ್ರಣಾಳಿಕೆ ತಯಾರಿಸಲು ತಮಿಳುನಾಡಿನ ಮುಖ್ಯ ವಿರೋಧಪಕ್ಷ ಡಿ ಎಂ

ಪಕ್ಷದ ಕೋಶಾಧಿಕಾರಿ ಟಿ ಆರ್ ಬಾಲು ಸಂಸದ ಎ

ಎಸ್ ಎಲಗೋಂವನ್ ಮತ್ತಿತ್ತರರು ಈ ಸಮಿತಿಯಲ್ಲಿದ್ದಾರೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೊರೈ ಮುರುಗನ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ನಡೆಯಲಿದೆ

ಪಾಟ್ನಾ ಸಾಹಿಬ್ ಕ್ಷೇತ್ರದಿಂದ ಸಚಿವ ನಂದಕಿಶೋರ್ ಯಾದವ್ ಬಂಕಿಪುರದಿಂದ ಹಾಲಿ ಶಾಸಕ ನಿತಿನ್ ನವೀನ್ ಅವರನ್ನು ಪಕ್ಷ ಕಣಕ್ಕಿಳಿಸಿದೆ

ಐಪಿಎಲ್ ಕ್ರಿಕೆಟ್ ನಲ್ಲಿಂದು ಅಬುದಾಬಿಯಲ್ಲಿ ಇದೀಗ ಆರಂಭಗೊಂಡಿರುವ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಿವೆ

ಇದಕ್ಕೂ ಮುನ್ನ ದುಬೈನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಸನ್ ರೈಸರ್ಸ ಹೈದರಾಬಾದ್ ಹಾಗು ರಾಜಸ್ತಾನ್ ರಾಯಲ್ಸ್ ಮುಖಾಮುಖಿಯಾಗಿದ್ದವು